ಸುಪೀಂಕೋರ್ಟ್ ಘೋಷಣೆ

ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರೂ ಸಹ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಸಮಾವೇಶಕ್ಕೂ ಮುನ್ನ ಪ್ರಧಾನಿ ಅವರು ರಾಷ್ಟ್ರ ನಿರ್ಮಾಣಕ್ಕೆ ಭಾರತೀಯ ಸೇನೆ ನೀಡಿರುವ ಕೊಡುಗೆಯನ್ನು ಬಿಂಬಿಸುವ ಮೂರು ದಿನಗಳ ಪರಾಕ್ರಮ ಪರ್ವ ಪ್ರದರ್ಶನವನ್ನು ಜೋಧ್ಪುರ್ ಮಿಲಿಟರಿ ಕೇಂದ್ರದಲ್ಲಿ ಉದ್ವಾಟಿಸಲಿದ್ದಾರೆ ಲಕ್ಷ್ಮಕೇಂದ್ರಿತ ದಾಳಿ ಸರ್ಜಿಕಲ್ ಸ್ಟೈಕ್ನ ಎರಡನೇ ವಾರ್ಷಿಕೋತ್ಸವದ ಅಂಗವಾಗಿ ಭಾರತೀಯ ಸೇನೆಯ ಸಾಮರ್ಥ್ಯ ಬಿಂಬಿಸುವ ಪ್ರದರ್ಶನವನ್ನು ಕೋನಾರ್ಕ್ ಕಾರ್ಪ್ಸ್ ಆಯೋಜಿಸಿದೆ ಪ್ರಧಾನಿ ನರೇಂದ್ರ ಮೋದಿ ಪ್ರದರ್ಶನ ವೀಕ್ಷಿಸಿ ಯುದ್ದ ಸ್ಮಾರಕಕ್ಕೆ ಭೇಟಿ ನೀಡಿ ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಲಿದ್ದಾರೆ

ಪ್ರಧಾನ ಸಮಾರಂಭ ದೆಹಲಿಯ ರಾಜ್ಫಾಟ್ ಬಳಿಯ ಇಂಡಿಯಾ ಗೇಟ್ ಉದ್ಯಾನದಲ್ಲಿ ನಡೆಯಲಿದೆ

ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಇಂಡಿಯಾಗೇಟ್ ಉದ್ಯಾನವನಕ್ಕೆ ಭೇಟಿ ನೀಡಿ ಪರಾಕ್ರಮ ಪರ್ವ ಉದ್ವಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಕ್ಕ ಳೊಂದಿಗೆ ಸಂವಾದ ನಡೆಸುವರು

ವೀಕ್ಷಕರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರ ವಿರುದ್ದ ಬಳಕೆ ಮಾದಲಾಗಿದ್ದ ಶಸ್ತಾಸ್ತ್ರಗಳನ್ನು ನೋಡಬಹುದಾಗಿದೆ ಮಿಲಿಟರಿ ಗನ್ಗಳು ಸಣ್ಣ ಶಸ್ತ್ರಾಸ್ತ್ರಗಳನ್ನು ಪ್ರದರ್ಶನಕ್ಕಿ ಡಲಾಗಿದೆ ನಾಳೆ ಮತ್ತು ನಾಡಿದ್ದು ಖ್ಯಾತ ಸಂಗೀತಗಾರರು ನಿಗದಿತ ಸ್ಥಳಗಳಲ್ಲಿ ಸಂಗೀತ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಿದ್ದಾರೆ ಜೊತೆಗೆ ಮಿಲಿಟರಿ ಬ್ಯಾಂಡ್ ಇರಲಿದೆ ಸಾರ್ವಜನಿಕರು ಇಂಡಿಯಾ ಗೇಟ್ ಸೇರಿದಂತೆ ಎಲ್ಲ ಸ್ಥಳಗಳ ಫೋಟೋ ಕ್ಷಿಕ್ಕಿಸಿ ಸಾಮಾಜಿಕ ಜಾಲತಾಣದಲ್ಲಿ ಪರಾಕ್ರಮಪರ್ವ ಎಂದು ಪೋಸ್ಟ್ ಮಾಡಬಹುದಾಗಿದೆ

ಮಾನವ ರಹಿತ ವಾಹನಗಳ ಮೂಲಕ ಉಗ್ರರ ಆಶಯ ತಾಣಗಳನ್ನು ನಾಶಗೊಳಿಸುವ ಆಗಸದಿಂದ ಚಿತ್ರೀಕರಿಸಿರುವ ವೀಡಿಯೋ ತುಣುಕು ಇದಾಗಿದೆ

ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಅವರನ್ನೊಳಗೊಂಡ ನ್ಯಾಯಪೀಠದಲ್ಲಿ ಮೂವರು ನ್ಯಾಯಮೂರ್ತಿಗಳ ಪೈಕಿ ಇಬ್ಬರು ಈ ಹಿಂದಿನ ತೀರ್ಪು ಈಗ ಪ್ರಸ್ತುತವಲ್ಲ ಲಭ್ಯವಿರುವ ಸಾಕ್ಷ್ಮಗಳನ್ನು ಆಧರಿಸಿ ಈ ಸಿವಿಲ್ ದಾವೆಯನ್ನು ಇತ್ವರ್ಥಪಡಿಸಬೇಕು ಎಂದು ಆದೇಶಿಸಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರ ವಿರುದ್ದ ನಡೆಯುತ್ತಿರುವ ಕಾರ್ಯಾಚರಣೆಯಲ್ಲಿ ಹಿಜ್ಬುಲ್ ಮುಜಾಹಿದ್ದೀನ್ ಹಾಗೂ ಲಷ್ಕರ್ ಇ ತೋಯ್ಬಾ ಸಂಘಟನೆಗಳಿಗೆ ಸೇರಿದ ಮೂವರು ಉಗ್ರರನ್ನು ಹತ್ಯೆಗೈಯಲಾಗಿದೆ ಅನಂತನಾಗ್ ಜಿಲ್ಲೆಯ ಗಾಝೀಗುಂಡ್ ಪ್ರದೇಶದಲ್ಲಿ ಉಗ್ರರು ಅಡಗಿರುವ ಶಂಕೆ ಮಾಹಿತಿ ಹಿನ್ನೆಲೆಯಲ್ಲಿ ಭದ್ರತಾ ಪಡೆ ಶೋಧ ಕಾರ್ಯಚರಣೆ ನಡೆಸಿತು ಈ ಎನ್ಕೌಂಟರ್ನಲ್ಲಿ ಲಷ್ಕರ್ ಸಂಘಟನೆಯ ಉಗ್ರ ಆಸಿಫ್ ಮಲಿಕ್ ಸಾವನ್ನಪಿದ್ದು ಓರ್ವ ಯೋಧ ಹುತಾತ್ಮರಾಗಿದ್ದಾರೆ ಮತ್ತೊಂದೆಡೆ ಬುಡ್ಗಾಮ್ ಜಿಲ್ಲೆಯ ಪಂಝಾನ್ನಲ್ಲಿ ನಡೆದ ಕಾರ್್ಯಾಚರಣೆಯಲ್ಲಿ ಭದ್ರತಾ ಪಡೆ ಇಬ್ಬರು ಉಗ್ರರನ್ನು ಹತ್ಯೆಗೈದಿದೆ ಈ ಇಬ್ಬರೂ ಭಯೋತ್ವಾದಕರು ಹಿಜ್ಬುಲ್ ಮುಜಾಹಿದ್ದೀನ್ನ ಶಿರಾಜ್ ಅಹ್ಮದ್ ಭಟ್ ಮತ್ತು ಇರ್ಫಾನ್ ಅಹ್ಮದ್ ದಾರ್ ಎಂದು ತಿಳಿದುಬಂದಿದೆ ಕಟ್ಟಡ ನಿರ್ಮಾಣ ವಲಯದಲ್ಲಿ ನಗರದ ಬಡಜನರಿಗೆ ಉದ್ಯೋಗಾವಕಾಶ ಸೃಷ್ಟಿಸಲು ತಮ್ಮ ಸಚಿವಾಲಯ ಕೈಗಾರಿಕಾ ಸಂಸ್ದೆ ರಾಷ್ಟೀಯ ರಿಯಲ್ ಎಸ್ವೇಟ್ ಅಭಿವೃದ್ದಿ ಮಂಡಳಿ ನಾರ್ಡೆಕ್ ಜೊತೆ ಸಹಭಾಗಿತ್ವ ಸಾಧಿಸಲಿದೆ ಎಂದು ಕೇಂದ್ರ ವಸತಿ ಮತ್ತು ನಗರಾಭಿವೃದ್ದಿ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ ಮುಂಬೈನಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಕಟ್ವಡ ನಿರ್ಮಾಣ ವಲಯಕ್ಕೆ ಅಗತ್ಯ ಕೌಶಲ್ಯ ಹೊಂದಿದ ಮಾನವ ಸಂಪನ್ಮೋಲ ಪೂರೈಕೆಗೆ ಕೌಶಲ್ಯಾಭಿವೃದ್ದಿ ತರಬೇತಿ ಸೇರಿದಂತೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು

ವಿವಾಹೇತರ ಅಕ್ರಮ ಸಂಬಂಧಗಳು ಕ್ರಿಮಿನಲ್ ಅಪರಾಧವಲ್ಲ ಅದು ವಿವಾಹ ವಿಚ್ಚೇದನಕ್ಕೆ ಆಧಾರ ಎಂದು ಸುಪ್ರೀಂಕೋರ್ಟ್ ಹೇಳಿದೆ

ಯೋಗ ಆಧ್ಯಾತ್ಮ ಮತ್ತು ಧರ್ಮದ ಉತ್ತೇಜನಕ್ಕಾಗಿ ವಸತಿ ಪ್ರದೇಶಗಳಲ್ಲಿ ನಡೆಸುವ ಕಾರ್ಯಕ್ರಮಗಳಿಗೆ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿಯಿಂದ ವಿನಾಯಿತಿ ನೀಡಲಾಗಿದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ವಪಡಿಸಿದೆ ಕಂದಾಯ ಇಲಾಖೆ ಹೊರಡಿಸಿರುವ ಸುತ್ತೋಲೆಯಲ್ಲಿ ಏರೋಬಿಕ್ಸ್ ನೃತ್ಯ ಸಂಗೀತ ತರಗತಿಗಳೂ ಸೇರಿದಂತೆ ಫಿಟ್ನೆಸ್ ಕ್ಯಾಂಪ್ಗಳಿಗೆ ಜಿಎಸ್ಟಿ ಅನ್ವಯವಾಗುತ್ತದೆ ಎಂದು ತಿಳಿಸಲಾಗಿದೆ ಸುತ್ತೋಲೆ ಪ್ರಕಾರ ವಸತಿ ಪ್ರದೇಶದಲ್ಲಿ ನಡೆಸುವ ಕಾರ್ಯಕ್ರಮ ಮತ್ತು ಕ್ಯಾಂಪ್ಗಳಿಗೆ ವಸತಿ ಶುಲ್ಕ ವಿಧಿಸುತ್ತಿರುವ ಸಂದರ್ಭದಲ್ಲಿ ತೆರಿಗೆಯಿಂದ ವಿನಾಯಿತಿ ನೀಡಲಾಗುವುದು ಆದರೆ ಇಂತಹ ಕಾರ್ಯಕ್ರಮಗಳು ಆಧ್ಯಾತ್ಮ ಅಥವಾ ಯೋಗ ಇಲ್ಲವೆ ಧರ್ಮದ ಏಳಿಗೆಯ ಉದ್ದೇಶ ಹೊಂದಿರಬೇಕು ಎಂದು ಹೇಳಲಾಗಿದೆ ಚಾರಿಟಬಲ್ ಅಥವಾ ಧಾರ್ಮಿಕ ಟ್ರಸ್ಟ್ಗಳು ಆಹಾರ ಮತ್ತು ತಿನಿಸುಗಳನ್ನು ಪೂರೈಸಿ ಅದಕ್ಕೆ ಯಾವುದೇ ರೀತಿಯಲ್ಲಿ ದೇಣಿಗೆಗಳನ್ನು ಸಂಗ್ರಹಿಸಿದರೆ ಅಂತಹ ಚಟುವಟಿಕೆಗಳು ತೆರಿಗೆ ವ್ಯಾಪ್ತಿಗೆ ಒಳಪಡುತ್ತವೆ ಎಂದು ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ

ಎರಡೂ ದೇಶಗಳು ಭಾರತ ಚೀನಾ ಗಡಿ ಪ್ರದೇಶದಲ್ಲಿನ ಸ್ಥಿತಿಗತಿ ಕುರಿತು ಪರಾಮರ್ಶೆ ನಡೆಸಿದವು ವುಹಾನ್ ಶ್ವಂಗಸಭೆಯಲ್ಲಿ ಉಭಯ ದೇಶಗಳ ನಾಯಕರು ಒಪ್ಸಿದಂತೆ ಪರಸ್ಸರ ವಿಶ್ವಾಸವ್ವದ್ದಿಯ ಕ್ರಮವಾಗಿ ನಡೆಸಿದ ಸಭೆಯಲ್ಲಿ ಗಡಿ ಪ್ರದೇಶಗಳ ನಿರ್ವಹಣೆ ಬಗ್ಗೆ ಪರಿಣಾಮಕಾರಿಯಾಗಿ ಚರ್ಚಿಸಲಾಯಿತು

ದ್ವಿಪಕ್ಷೀಯ ಸಂಬಂಧ ಮತ್ತು ಅಭಿವೃದ್ದಿ ಉದ್ದೇಶದಿಂದ ಗಡಿ ಭಾಗದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಯ್ದುಕೊಳ್ಳಲು ಒತ್ತು ನೀಡಬೇಕು ಎಂದು ಭಾರತ ಸಭೆಯಲ್ಲಿ ಪ್ರತಿಪಾದಿಸಿತು ಒದಿಶಾದ ಎಲ್ಲ ಜಿಲ್ಲೆಗಳಲ್ಲಿ ಹಂತ ಹಂತವಾಗಿ ಕೌಶಲ್ಯಾಭಿವೃದ್ದಿ ಕೇಂದ್ರಗಳನ್ನು ಆರಂಭಿಸಲಾಗುವುದು ಎಂದು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ ನಾನಾ ವ್ಪತ್ತಿಗಳಲ್ಲಿ ಯುವ ಜನತೆಯ ಉದ್ಯೋಗ ಸಾಮರ್ಥ್ನ ಹೆಚ್ಚಿಸಲು ಹಾಗೂ ಅವರ ಕೌಶಲ್ಯ ವ್ಬದ್ದಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಅವರು ಒಡಿಶಾದ ಕಲಹಂಡಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೇಳಿದರು ತರಬೇತಿ ನಂತರ ನಿರಂತರವಾಗಿ ಉದ್ನೋಗ ಮೇಳಗಳನ್ನು ನಡೆಸಿ ಯುವ ಜನತೆಗೆ ಕೆಲಸ ದೊರಕಿಸಿಕೊಡಲಾಗುವುದು ಎಂದು ಕೇಂದ್ರ ಕೌಶಲ್ಯಾಭಿವೃದ್ದಿ ಮತ್ತು ಉದ್ಯಮಶೀಲತಾ ಸಚಿವರು ತಿಳಿಸಿದರು ಧರ್ಮಗಢ್ನಲ್ಲಿ ಪ್ರಧಾನ್ ಅವರು ಧಾರ್ಮಿಕ ನಾಯಕ ರವಿಶಂಕರ ಗುರೂಜಿ ಅವರೊಂದಿಗೆ ಪ್ರಧಾನಮಂತ್ರಿ ಕೌಶಲ್ಯ ಕೇಂದ್ರ ಉದ್ಘಾಟಿಸಿದರು

ವಿಶ್ವಸಂಸ್ವೆಯ ಸಾಮಾನ್ಯ ಅಧಿವೇಶನದಲ್ಲಿ ಪಾಲ್ಗೊಳ್ಳಲು ನ್ಯೂಯಾರ್ಕ್ನಲ್ಲಿರುವ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಸಾಂಪ್ರದಾಯಿಕ ಬ್ರಿಕ್ಸ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಿದ್ದರು

ಇದುವರೆಗಿನ ಎಲ್ಲಾ ಪಂದ್ಯಗಳಲ್ಲಿ ಭಾರತ ಉತ್ತಮ ಆಟ ಪ್ರದರ್ಶಿಸಿದೆ